ಬಹಿರಂಗ ಪ್ರಚಾರಕ್ಕೆ ರಂಗು

ನುಸುಳುಕೋರರ ವಿರುದ್ದ ಇನ್ತಷ್ಟು ಕಠಿಣ ಕ್ರಮ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಇಂದೂ ಕೂಡ ಹಲವೆಡೆ ರೋಡ್ ಶೋ ಹಾಗೂ ರ್್ಯಾಲಿ ನಡೆಸಿ ಪಕ್ಷಗಳ ಅಭ್ಯರ್ಥಿಯ ಪರ ಪ್ರಚಾರ ಕೈಗೊಂಡಿದ್ದಾರೆ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಉತ್ತರಪ್ರದೇಶಗಳಲ್ಲಿ ಸರಣಿ ರ್್ಾಲಿ ನಡೆಸಲಿದ್ದಾರೆ ಪಶ್ಚಿಮ ಬಂಗಾಳದ ದಕ್ಷಿಣ ದಿನಜಪುರ್ ಜಿಲ್ಲೆಯ ಬುನಿಯಾದಪುರದಲ್ಲಿಂದು ಬೆಳಗ್ಗೆ ಅವರು ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಡಿದರು ಬಿಹಾರದ ಅಣಾರಿಯಾದಲ್ಲಿ ಒಂದು ರ್ಯಾಲಿ ಹಾಗೂ ಉತ್ತರಪ್ರದೇಶದ ಇಟಾ ಮತ್ತು ಬರೇಲಿ ಜಿಲ್ಲೆಗಳಲ್ಲಿ ಮಧ್ಯಾಹ್ವದ ನಂತರ ಎರಡು ರ್ಯಾಲಿಗಳಲ್ಲಿ ಪ್ರಧಾನಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಹಾರ ಮತ್ತು ಛತ್ತೀಸಗಢದಲ್ಲಿ ಪ್ರಚಾರ ಕ್ಯೆಗೊಳ್ಳಲಿದ್ದಾರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಕರ್ನಾಟಕದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭದ್ರಾವತಿಯಲ್ಲಿ ರೋಡ್ಶೋ ನಡೆಸಿ ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿದರು ಹಾಗೂ ಕೇರಳದ ಪಟ್ಟಣಂತಿಟ್ಟದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ

ನಾಡಿದ್ದು ಸೋಮವಾರ ನಾಮಪತ್ರ ಹಿಂಪಡೆಯಲು ಕಡೆಯ ದಿನವಾಗಿದೆ ಐದನೇ ಹಂತದಲ್ಲಿ ಬಿಹಾರ ಜಮ್ಮು ಮತ್ತು ಕಾಶ್ವೀರ ಜಾರ್ಖಂಡ್ ಮಧ್ಯಪ್ರದೇಶ ರಾಜಸ್ತಾನ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಹಲವು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ

ಪಶ್ಚಿಮ ಬಂಗಾಳದ ದೀನಜ್ಪುರ್ ಜಿಲ್ಲೆಯ ಬುನಿಯಾದ್ಪುರದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಅವರು ಭಾಷಣ ಮಾಡಿದರು ಬಿಹಾರ್ ರಾಜ್ಯದಲ್ಲಿನ ಜಾಮುಯ್ ಲೋಕಸಭಾ ಕ್ಷೇತ್ರದ ಒಂದು ಮತಗಟ್ಟೆಯಲ್ಲಿ ಬಿಗಿ ಭದ್ರತೆಯ ನದುವೆ ಮರು ಮತದಾನ ನಡೆಯುತ್ತಿದೆ

ಇಂದು ಬೆಳಿಗ್ಗೆ ಏಳು ಗಂಟೆಗೆ ಆರಂಭಗೊಂಡಿರುವ ಮತದಾನ ಪ್ರಗತಿಯಲ್ಲಿದ್ದು ಸಂಜೆ ನಾಲ್ಕು ಗಂಟೆಗೆ ವರೆಗೆ ಮತ ಚಲಾವಣೆ ಮಾದಲು ಅವಕಾಶ ಕಲ್ಪಿಸಲಾಗಿದೆ

ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸುಂದರ್ ಅಗರ್ವಾಲ್ ಮತ್ತು ರಾಜೇಂದ್ರಕುಮಾರ್ ನೇತೃತ್ವದ ವಿಭಾಗಿಯ ಪೀಠ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿ ಅಂಗೀಕರಿಸಿದ್ದು ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವುದು ಮತದಾರರಿಗೆ ಅಮಿಷ ವೊಡ್ಡಿದಂತಾಗಿದೆ ಎಂದು ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ

ಯುದ್ದ ಪೀದಿತ ಲಿಬಿಯಾದ ತ್ರಿಪೋಲಿ ಪ್ರದೇಶದಿಂದ ಕೂಡಲೇ ವಾಪಾಸ್ಸಾಗುವಂತೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಭಾರತೀಯರಿಗೆ ಸೂಚಿಸಿದ್ದಾರೆ ತ್ರಿಪೋಲಿಯಲ್ಲಿ ವಾಸಿಸುತ್ತಿರುವ ಭಾರತೀಯರು ತಕ್ಷಣ ಆ ಪ್ರದೇಶದಿಂದ ನಿರ್ಗಮಿಸಬೇಕು ನಂತರದಲ್ಲಿ ತಮ್ಮನ್ನು ರಕ್ಷಿಸಲು ಭಾರತ ಸರ್ಕಾರಕ್ಕೆ ಸಾಧ್ಯವಾಗದು ಎಂದು ಸುಷ್ಮಾ ಸ್ವರಾಜ್ ಟ್ವಿಟ್ನಲ್ಲಿ ತಿಳಿಸಿದ್ದಾರೆ

ಗಾಯಗೊಂಡವರನ್ನು ಕಾನ್ಪುರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ನೋಟು ಅಮಾನ್ಯೀಕರಣದ ಕುರಿತು ಕಾಂಗ್ರೆಸ್ ಪಕ್ಷ ತಪ್ಪಾಗಿ ನಿರೂಪಣೆ ಮಾಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಖಾಸಗಿ ಟಿವಿ ವಾಹಿನಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಅವರು ತಮ್ಮ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯ ಮೈಲುಗಲ್ಲುಗಳನ್ನು ಸ್ವಾಪಿಸಿದೆ

ಸಾಮಾನ್ಯ ಜನರ ಕನಸುಗಳನ್ನು ತ್ವರಿತವಾಗಿ ಕಾರ್ಯಪೂರ್ಣಗೊಳಿಸಲಿದ್ದೇವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕೋಮು ಅಜೆಂಡಾಗಳ ಮೂಲಕ ಪ್ರತಿಪಕ್ಷಗಳು ಜನತೆಗೆ ಸುಳ್ಳು ಭರವಸೆಗಳನ್ನು ನೀಡುತ್ತಿವೆ ಕಾಂಗ್ರೆಸ್ ನಾಯಕರು ಹೈಕೋರ್ಟ್ನಿಂದ ಶಿಕ್ಷೆಗೆ ಒಳಗಾಗಿರುವವರ ಜೊತೆಗೆ ಸಭೆ ನಡೆಸುತ್ತಿದ್ದಾರೆ ಆದರೆ ತಾವು ಪ್ರತ್ಯೇಕತಾವಾದಿಗಳ ಜೊತೆಗೆ ಸರಿಯಾದ ಮಾರ್ಗದಲ್ಲಿ ಮಾತುಕತೆ ಮುಂದುವರೆಸುವುದಾಗಿ ನರೇಂದ್ರ ಮೋದಿ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿನ್ನೆ ಸಂಜಿ ಸೇನೆಯ ಗಸ್ತು ತಿರುಗುತ್ತಿದ್ದ ಪಡೆಯ ಮೇಲೆ ಭಯೋತ್ವಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ ಪ್ರತಿಯಾಗಿ ಭಾರತದ ಯೋಧರು ತಿರುಗೇಟು ನೀದಿ ಗುರುತು ಸಿಗದ ಒಬ್ಬ ಭಯೋತ್ವಾದಕನನ್ನು ಹತ್ಯೆ ಮಾಡಿದ್ದಾರೆ ಬರಾಮುಲ್ಲಾ ಜಿಲ್ಲೆಯ ಸೋಪುರ್ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭಾರತೀಯ ಸೇನಾಪಡೆಗಳು ಗಸ್ತು ನಡೆಸುತ್ತಿದ್ದ ವೇಳೆ ಭಯೋತ್ಪಾದಕರು ಈ ದಾಳಿ ನಡೆಸಿದ್ದಾರೆ ಓರ್ವ ಭಯೋತ್ಪಾದಕನನ್ನು ವಶಕ್ಕೆ ಪಡೆಯಲಾಗಿದ್ದು ಈ ಪ್ರದೇಶ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಇದೇ ರೀತಿಯ ಮತ್ತೊಂದು ಫಟನೆ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ನಡೆದಿದೆ ಮಿದೂರಾ ಟ್ರಾಲ್ ಪ್ರದೇಶದಲ್ಲಿನ ಸಿಆರ್ಪಿಎಫ್ ಶಿಬಿರದ ಮೇಲೆ ಭಯೋತ್ಬಾದಕರು ದಾಳಿ ನಡೆಸಿರುವುದಾಗಿ ವರದಿಯಾಗಿದೆ ಭಾರತೀಯ ಯಾತ್ರಾರ್ಥಿಗಳಿಗೆ ನೀಡಲಾಗುವ ಹಜ್ ಕೋಣಾದಲ್ಲಿ ಹೆಚ್ಚಳ ಮಾದಿ ಸೌದಿ ಅರೇಬಿಯಾ ಔಪಚಾರಿಕ ಆದೇಶ ಹೊರಡಿಸಿದೆ

ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ಮತ್ತು ಬಿಹಾರಗಳಿಂದ ಹೆಚ್ಚಿನ ಅರ್ಜಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಹಜ್ ಕೋಟಾದಲ್ಲಿ ಹೆಚ್ಚಳ ಮಾಡಲಾಗಿದೆ

ಸಂತೋಷ್ ಟ್ರೋಫಿ ಫುಟ್ಬಾಲ್ ಟೂರ್ನಿಯಲ್ಲಿ ಸರ್ವೀಸಸ್ ತಂಡದ ಆಣಗಾರರು ಫೈನಲ್ ಪ್ರವೇಶಿಸಿದ್ದಾರೆ

ಎಫ್ಎಂ ರೈನ್ಬೋ ನೆಟ್ವರ್ಕ್ ಹಾಗೂ ನ್ಯಾಷನಲ್ ಹೂಕ್ ಅಪ್ಗಳಲ್ಲಿ ಈ ವೀಕ್ಷಕ ವಿವರಣೆಯನ್ನು ಆಲಿಸಬಹುದಾಗಿದೆ